ಜಾರ್ಖಂಡ್ ನೂತನ ಮುಖ್ಯಮಂತ್ರಿಯಾಗಿ ಜೆ ಎಂ ಎಂ

ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರಿಂದ ಖ್ಯಾತ ಹಿಂದಿ ಚಿತ್ರನಟ ಅಮಿತಾಬ್ ಬಚ್ಛನ್ ಅವರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇಂದು ಸಂಜೆ ಪ್ರದಾನ

ಒಲಿಂಪಿಕ್ ಕ್ರೀಡಾಕೂಟದ ಅರ್ಹತಾ ಪಂದ್ಲಗಳಗೆ ಐವರು ಭಾರತೀಯ ಮಹಿಳಾ ಕುಸ್ತಿಪಟುಗಳು ಆಯ್ಲೆ

ಅಲ್ಲದೆ ಆಕಾಶವಾಣಿ ಡಿಡಿ ನ್ಯೂಸ್ ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಲೂಬ್ ಲೈವ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರವಾಗಲಿದೆ ಕಾರ್ಯಕ್ರಮದ ಹಿಂದಿ ಅವತರಣಿಕೆಯ ಪ್ರಸಾರದ ಬಳಿಕ ಸ್ವಳೀಯ ಭಾಷೆಗಳಲ್ಲಿ ಸಹ ಆಕಾಶವಾಣಿ ಈ ಕಾರ್ಯಕ್ರಮ ಬಿತ್ತರಗೊಳಿಸಲಿದೆ

ಕೇಂದ್ರ ಸರ್ಕಾರದ ನಾಗರಿಕ ಸಂಪರ್ಕ ವೇದಿಕೆ ಮ್ಯೆ

ಭಾರತೀಯ ನಾಗರಿಕರ ದೃಷ್ಟಿಕೋನ ಮತ್ತು ಸಲಹೆ ಸೂಚನೆಗಳಿಗೆ ವೇದಿಕೆಯಾಗಲು ಮ್ಯೆ

ಹಲವು ಮಹತ್ವದ ಐಡಿಯಾ ಮತ್ತು ಸಲಹೆಗಳಿಗೆ ಮ್ಯೆ ಗೌ ಪ್ರಮುಖ ವೇದಿಕೆಯಾಗಿದೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯ ಟ್ನೀಟ್ ಮಾಡಿದೆ ಹೊಸ ವರ್ಷದ ಸಂದರ್ಭದಲ್ಲಿ ಈ ವೇದಿಕೆಯನ್ನು ಮತ್ತಷ್ನು ವಿಸ್ತಾರಗೊಳಿಸಿ ಬಲಪಡಿಸಲಾಗುವುದು ಎಂದು ಕಾರ್ಯಾಲಯ ತಿಳಿಸಿದ್ದು ಜಾಲತಾಣದ ಮಾರ್ಗದರ್ಶನ ಮತ್ತು ಪ್ರೇರಣೆಗಾಗಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದೆ

ವಿವಿಧ ಸಾರ್ವಜನಿಕ ಬ್ಲಾಂಕ್ಗಳ ಮುಖ್ಯಸ್ವರು ಭಾರತೀಯ ಬ್ಲಾಂಕಿಂಗ್ ಒಕ್ಕೂಟದ ಹಿರಿಯ ಅಧಿಕಾರಿಗಳು ಮತ್ತು ಪ್ರಮುಖ ಖಾಸಗಿ ವಲಯದ ಬ್ಲಾಂಕ್ಗಳ ಪ್ರತಿನಿಧಿಗಳೊಂದಿಗೆ ದೆಹಲಿಯಲ್ಲಿ ನಿನ್ನೆ ಸಭೆ ನಡೆಸಿದ ಸಚಿವರು ಎಂಡಿಆರ್ ರಹಿತ ರುಪೆ ಮತ್ತು ಯುಪಿಐ ಡಿಜೆಟಲ್ ವ್ಲವಹಾರ ಕುರಿತು ಕಂದಾಯ ಇಲಾಖೆ ಶೀಘ್ರ ಅಧಿಸೂಚನೆ ಹೊರಡಿಸಲಿದೆ ಎಂದರು ಡಿಜೆಟಲ್ ವ್ಲವಹಾರಗಳಲ್ಲಿ ಗ್ರಾಹಕರಿಂದ ಪಡೆಯುವ ಪ್ರತಿ ಪಾವತಿಗೆ ವರ್ತಕರು ಬ್ಲಾಂಕ್ಗಳಿಗೆ ಸಲ್ಲಿಸುವ ವೆಚ್ಚವೇ ಎಂ

ಆರ್ ನೂತನ ಘೋಷಣೆಯಿಂದಾಗಿ ವರ್ತಕರಿಗೆ ಅನುಕೂಲವಾಗಲಿದೆ ಅಲ್ಲದೇ ಸಾರ್ವಜನಿಕ ವಲಯದ ರುಪೆ ಮತ್ತು ಯುಪಿಐ ಡಿಜೆಟಲ್ ವೇದಿಕೆಗಳು ಮತ್ತಷ್ಟು ವಿಸ್ತರಣೆಯಾಗಲಿವೆ

ಬ್ಬಾಂಕ್ ಸಾಲ ಮರುಪಾವತಿ ಮಾಡದವರಿಂದ ಜಪ್ತಿಯಾದ ಆಸ್ತಿಗಳನ್ನು ಹರಾಜು ಮಾಡುವ ಪ್ರಕ್ರಿಯೆ ಸರಳಗೊಳಿಸಲು ಸಾಮಾನ್ಯ ಇ ಆ್ಟಕ್ಷನ್ ವೇದಿಕೆಗೂ ಸಚಿವರು ಚಾಲನೆ ನೀಡಿದರು ಇ ಆಕ್ಷನ್ ಜಾಲಾತಾಣವು ಪ್ರಾಪರ್ಟಿ ಸರ್ಚ್ ಆಯ್ಕೆ ಹೊಂದಿದ್ದು ಎಲ್ಲಾ ಸಾರ್ವಜನಿಕ ಬ್ಯಾಂಕ್ಗಳ ಇ ಹರಾಜು ಜಾಲತಾಣಗಳೊಂದಿಗೆ ಸಂಪರ್ಕ ಹೊಂದಿರಲಿದೆ

ಸಿಬಿಐ ನಿರ್ದೇಶಕರು ಸಹ ಸಭೆಯಲ್ಲಿ ಭಾಗವಹಿಸಿದ್ದರು ತೆರಿಗೆ ಪಾವತಿದಾರರಿಗೆ ತೊಂದರೆಯಾಗದ ನಿಟ್ಟನಲ್ಲಿ ಆದಾಯ ತೆರಿಗೆ ಹಾಗೂ ಸಿಬಿಐ ನೋಟೀಸ್ಗಳಲ್ಲಿ ನಿರ್ದಿಷ್ಟ ನೋಂದಣಿ ಸಂಖ್ಯೆ ಲಗತ್ತಿಸುವ ಕುರಿತು ಇತ್ತೀಚೆಗೆ ನಿರ್ಧರಿಸಲಾಗಿತ್ತು

ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಹೊನ್ನಾವರದ ಮಂಕಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಧಾನಮಂಡಲ ಅಧಿವೇಶನ ದಿನಾಂಕ ನಿಗದಿ ಮತ್ತು ಇತರ ವಿಷಯಗಳ ಕುರಿತು ನಿರ್ಧರಿಸಲು ನಾಳೆ ಸಚಿವ ಸಂಪುಟ ಸಭೆ ಕರೆಯಲಾಗಿದೆ ಎಂದು ಅವರು ತಿಳಿಸಿದರು ಹೆಡ್ ಜಾರ್ಖಂಡ್ ನೂತನ ಮುಖ್ಲಮಂತ್ರಿಯಾಗಿ ಜೆ ಎಂ ಎಂ ನಾಯಕ ಹೇಮಂತ್ ಸೊರೇನ್ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ರಾಂಚಿಯ ಮೊರ್ಹಾಬಾದಿ ಮೈದಾನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲರಾದ ದ್ರೌಪದಿ ಮುರ್ಮು ಪ್ರತಿಜ್ಞಾವಿಧಿ ಭೋದಿಸಲಿದ್ದಾರೆ ಕಾಂಗ್ರೆಸ್ ರಾಜ್ಯ ಘಟಕದ ಅಧ್ಯಕ್ಷ ರಾಮೇಶ್ವರ ಒರಾನ್ ಜೆ ಎಂ ಎಂ ನಾಯಕ ಸ್ಪೀಫನ್ ಮರಾಂಡಿ ಅವರು ಸಹ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆಯಿದೆ ಕಾರ್ಯಕ್ರಮದಲ್ಲಿ ಮಾಜಿ ರಾಷ್ಲಪತಿ ಪ್ರಣಬ್ ಮುಖರ್ಜಿ ರಾಜ್ಲಸಭೆ ಉಪ ಸಭಾಪತಿ ಹರಿವಂತ್ ರಾಯ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕ ಗಾಂಧಿ ವಾದ್ರಾ ಕಾಂಗ್ರೆಸ್ ಮಾಜಿ ಅದ್ವಕ್ಷ ರಾಹುಲ್ ಗಾಂಧಿ ಎನ್ಸಿಪಿ ವರಿಷ್ಣ ಶರದ್ ಪವಾರ್ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಆರ್ಜೆಡಿ ನಾಯಕ ತೇಜಸ್ನಿ ಯಾದವ್ ಬಿಎಸ್ಪಿ ನಾಯಕಿ ಮಾಯಾವತಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿದಂತೆ ಹಲವು ಗಣ್ಣರು ಪಾರ್ಗೊಳ್ಳುವ ಸಾಧ್ಯತೆಯಿದೆ

ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತು ಕಾಂಗ್ರೆಸ್ ಮತ್ತು ಅದರ ಮಿತ್ರಪಕ್ಷಗಳು ಜನರನ್ನು ದಾರಿತಪ್ಪಿಸುತ್ತಿವೆ ಎಂದು ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಆರೋಪಿಸಿದ್ದಾರೆ ರಾಂಚಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವರು ಕಾನೂನಿನಿಂದ ದೇಶದ ಯಾವುದೇ ನಾಗರಿಕರಿಗೆ ತೊಂದರೆ ಇಲ್ಲ ಪ್ರತಿಪಕ್ಷಗಳು ಕಾಯ್ದೆ ಕುರಿತು ಹರಡುತ್ತಿರುವ ಸುಳ್ಳು ಮಾಹಿತಿ ಮತ್ತು ವದಂತಿಗಳಿಗೆ ಜನರು ಬಲಿಪಶು ಆಗಬಾರದು ಎಂದು ಕೋರಿದರು ನೆರೆಯ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಆಫ್ಲನಿಸ್ತಾನ ರಾಷ್ಟಗಳಲ್ಲಿ ಧಾರ್ಮಿಕ ಒತ್ತಡದಿಂದಾಗಿ ನಿರಾತ್ರಿತರಾದ ಅಲ್ಪಸಂಖ್ಯಾತರಿಗೆ ನಾಗರಿಕತ್ವ ನೀಡುವ ಕಾನೂನು ಇದಾಗಿದೆ ಎಂದು ಅವರು ತಿಳಿಸಿದರು ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಅಹಿಂಸಾ ಮಾರ್ಗದಲ್ಲಿ ವ್ಯಕ್ತಪಡಿಸಬೇಕು ಹಾಗೂ ಎಲ್ಲಾ ಪ್ರಮುಖ ವಿಷಯಗಳ ಕುರಿತು ಜ್ವಾನಾಧಾರಿತ ಚರ್ಚೆ ನಡೆಯಬೇಕು ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ಕರೆ ನೀಡಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಕೇಂದ್ರದ ಮಾಜಿ ಹಣಕಾಸು ಸಚಿವ ದಿವಂಗತ ಅರುಣ್ ಜೇಟ್ಲಿ ಜನ್ನದಿನದ ಸಂದರ್ಭದಲ್ಲಿ ಪುನರುತ್ವಾನ ವ್ಯಕ್ತಿ ಅರುಣ್ ಜೇಟ್ಲ ಹಲವು ಮುಖಗಳು ಮಸ್ತಕ ಬಿಡುಗಡೆ ಮಾಡಿದ ಉಪರಾಷ್ಷಪತಿ ಮಹಾಜ್ವಾನಿ ಮತ್ತು ಸರಳ ಸಜ್ಜನರಾಗಿದ್ದ ಅರುಣ್ ಜೇಟ್ಲ ತಾವು ನಂಬಿದ್ದ ತತ್ವ ಸಿದ್ದಾಂತಗಳೊಂದಿಗೆ ಎಂದೂ ರಾಜಿಯಾದವರಲ್ಲ ಅವರು ಭ್ರಷ್ಲಾಚಾರದ ಮಹಾನ್ ವಿರೋಧಿಯಾಗಿದ್ದರು ಎಂದು ಸ್ಪರಿಸಿದರು ಅರುಣ್ ಜೇಟ್ಲಿಯವರು ಕೇಂದ್ರ ಹಣಕಾಸು ಸಚಿವರಾಗಿದ್ದ ಸಂದರ್ಭದಲ್ಲಿ ಕೈಗೊಂಡ ಹಲವು ಮಹತ್ವದ ಕ್ರಮಗಳನ್ನು ಉಲ್ಲೇಖಿಸಿದ ಉಪರಾಷ್ಟಪತಿ ವೆಂಕಯ್ಯನಾಯ್ವು ಅನುತ್ಪಾದಕ ಆಸ್ತಿ ಪ್ರಮಾಣ ಎನ್ಪಿಎ ಇಂದ ಬ್ಯಾಂಕಿಂಗ್ ವಲಯಕ್ಕೆ ಹೆಚ್ಚಿನ ಹಾನಿಯಾಗದಂತೆ ಅಗತ್ತ ಕ್ರಮ ಕೈಗೊಳ್ಳುವಲ್ಲಿ ಜೇಟ್ಲಿಯವರ ಕೊಡುಗೆ ಮಹತ್ವದ್ದು ಎಂದರು ಜೇಟ್ಲ ಅವರ ಅವಧಿಯಲ್ಲಿ ಜಾರಿಗೊಳಿಸಲಾದ ದಿವಾಳಿ ಕಾನೂನು ಕ್ರಾಂತಿಕಾರಕ ಹೆಜ್ಲೆ ಎಂದು ಉಪರಾಷ್ಲಪತಿ ಬಣ್ಣಿಸಿದರು ರಾಜಸ್ತಾನದ ಕೋಟಾದಲ್ಲಿ ಮಕ್ಕಳ ಸಾವು ಪ್ರಕರಣವನ್ನು ಮೂವರು ವೈದ್ಯರ ಸಮಿತಿ ತನಿಖೆ ಮಾಡಲಿದೆ ಕೋಟಾದ ಜೆ

ಎಂ ಎಸ್ ವ್ಯೆದ್ಧಕೀಯ ಕಾಲೇಜಿನ ತ್ರಿಸದಸ್ಥ ಸಮಿತಿ ತನಿಖೆ ಮಾಡಲಿದೆ ವರದಿ ಅನುಸಾರ ಈ ತಿಂಗಳಲ್ಲಿ ಜೆ

ಬ್ವಾತ ಹಿಂದಿ ಚಿತ್ರನಟ ಅಮಿತಾಬ್ ಬಚ್ಚನ್ ಅವರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ರಾಷ್ಟಪತಿ ರಾಮನಾಥ್ ಕೋವಿಂದ್ ಇಂದು ಪ್ರದಾನ ಮಾಡಲಿದ್ದಾರೆ

ಚಿತ್ರರಂಗಕ್ಷೆ ಅಸಾಧಾರಣ ಸೇವೆ ಸಲ್ಲಿಸಿದ ನಿಟ್ಲನಲ್ಲಿ ಅಮಿತಾಬ್ ಬಚ್ಚನ್ ಅವರಿಗೆ ಪ್ರಶಸ್ತಿ ಘೋಷಿಸಲಾಗಿದೆ ಹೆಡ್ ಐವರು ಭಾರತೀಯ ಮಹಿಳಾ ಕುಸ್ತಿಪಟುಗಳು ಒಲಿಂಪಿಕ್ ಕ್ರೀಡಾಕೂಟದ ಮುಂದಿನ ಅರ್ಹತಾ ಪಂದ್ಲಗಳಿಗೆ ತಮ್ಮ ಸ್ಥಾನ ಭದ್ರತಪಡಿಸಿದ್ದಾರೆ

ಮುಕ್ತಾಯ